ದಿಲ್ಲಿಯ ರಾಜಪಥ್ದಲ್ಲಿ ಪ್ರಧಾನ ಕಾರ್ಯಕ್ರಮ ರಾಜ್ಯದ ಅನುಭವ ಮಂಟಪದ ಸ್ತಬ್ಬಚಿತ್ರ ಮೆರವಣಿಗೆಯಲ್ಲಿ ಭಾಗಿ

ಿ ಕೃಷಿ ಭೂಮಿ ಪರಿವರ್ತನೆ ಹಾಗೂ ಕೃಷಿ ಭೂಮಿ ಖರೀದಿಗೆ ಸಂಬಂಧಪಟ್ಟಂತೆ ಕಾನೂನಿಗೆ ಕೆಲ ತಿದ್ದುಪಡಿ ತರಲು ಚಿಂತನೆ ಮುಖ್ಯಮಂತ್ರಿ ಹೇಳಿಕೆ ವಾರ್ತೆಗಳ ವಿವರ ದೇತದ ಅಭಿವೃದ್ದಿ ಹಾಗೂ ತನ್ನ ಜನರ ಕಲ್ಕಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಮತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಮುಂದುವರಿಯಬೇಕು ಎಂದು ರಾಷ್ಸಪತಿ ರಾಮನಾಥ ಕೋವಿಂದ ಹೇಳಿದ್ದಾರೆ

ಗಾಂಧೀಜಿಯವರ ಸತ್ತ ಮತ್ತು ಅಹಿಂಸೆಯ ಸಂದೇಶವನ್ನು ಆತ್ನಾವಲೋಕನ ಮಾಡುವುದು ನಮ್ನ ದೈನಂದಿನ ದಿನಚರಿಯ ಒಂದು ಭಾಗವಾಗಬೇಕು ಎಂದು ಪ್ರತಿಪಾದಿಸಿದರು

ರಾಷ್ಟ ರಾಜಧಾನಿ ದಿಲ್ಲಿಯ ರಾಜ್ಪಥ್ನಲ್ಲಿ ನಡೆಯುವ ಪ್ರಧಾನ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ರಾಷ್ಟ ದ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸುವರು ಈ ವರ್ಷ ದ್ರೆಜಿಲ್ ಅಧ್ಯಕ್ಷ ಜೈರ್ ಮೆಸ್ಲಿಯಾಸ್ ಬೋಲ್ಲೋನಾರೊ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಮೆರವಣಿಗೆಯಲ್ಲಿ ಹದಿನಾರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಆರು ಕೇಂದ್ರ ಸಚಿವಾಲಯಗಳು ಭಾಗವಹಿಸಲಿವೆ ಜಮ್ಮ ಮತ್ತು ಕಾಶ್ಮೀರ ಮೊದಲ ಬಾರಿಗೆ ಕೇಂದ್ರಾಡಳಿತ ಪ್ರಾಂತ್ಯವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹುತಾತ್ನರಿಗೆ ಗೌರವ ಸಲ್ಲಿಸಲು ರಾಷ್ಷೀಯ ಯುದ್ದ ಸ್ಥಾರಕಕ್ಕೆ ಭೇಟಿ ನೀಡುವುದರೊಂದಿಗೆ ಗಣರಾಜ್ಯೋತ್ಸವ ಮೆರವಣೆಗೆ ಸಮಾರಂಭ ಪ್ರಾರಂಭವಾಗಲಿದೆ ಈ ಬಾರಿಯ ಸ್ತಬ್ದಚಿತ್ರ ಮೆರವಣಿಗೆಯಲ್ಲಿ ರಾಜ್ಯದ ಅನುಭವ ಮಂಟಪ ಸ್ತಬ್ದಚಿತ್ರ ಭಾಗವಹಿಸಲಿದ್ದು ಮೆರವಣಿಗೆ ಸಾಗುವ ವೇಳೆ ಬಸವಣ್ಣನವರ ವಚನಗಳ ಗಾಯನವೂ ಇರಲಿದೆ

ರಾಜ್ಪಥ್ನಲ್ಲಿ ಸಿಟಿವಿ ಕ್ಯಾಮೆರಾಗಳು ಮತ್ತು ಮುಖ ಗುರುತಿಸುವ ಕ್ಯಾಮೆರಾಗಳನ್ನು ಸಹ ಅಳವಡಿಸಲಾಗಿದೆ

ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲ ವಜುಭಾಯ್ ವಾಲಾ ಇಂದು ಬೆಳಗ್ಗೆ ದ್ವಜಾರೋಹಣ ನೆರವೇರಿಸುವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಗಣರಾಜ್ಯೋತ್ಸವದ ಪ್ರಯುಕ್ತ ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ರಾಜ್ಯದ ಜನತೆಗೆ ಸಂದೇಶ ನೀಡಲಿದ್ದಾರೆ

ಈ ಕಾರ್ಯಕ್ರಮವನ್ನು ನ್ಯೂಸ್ ಆನ್ ಏರ್ ಆ್ಯಪ್ ನಲ್ಲೂ ಕೇಳಬಹುದು

ಶೆಟ್ಟ ಕ್ರೀಡಾಂಗಣದಲ್ಲಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ

ರಾಜ್ಞದ ಸರ್ಕಾರಿ ಕಚೇರಿ ಸರ್ಕಾರಿ ಸ್ನಾಮ್ಗದ ಸಂಸ್ಥೆಗಳು ಸರ್ಕಾರಿ ಶಾಲಾ ಕಾಲೇಜು ಸೇರಿದಂತೆ ಸರ್ಕಾರದ ವತಿಯಿಂದ ಇಂದು ನಡೆಯುವ ಎಲ್ಲ ಗಣರಾಜ್ಯೋತ್ಲವ ಸಮಾರಂಭಗಳಲ್ಲಿ ಸಂವಿಧಾನದ ಪಿತಾಮಹ ಭಾರತರತ್ನ ಡಾಕ್ಟರ್ ಬಿ

ಅಂಬೇಡ್ಕರ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಇಡುವಂತೆ ಸೂಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ

ಈ ಬಾರಿಯ ಗಣರಾಜ್ಯೋತ್ಲವದ ಪರೇಡ್ನ ದೃತ್ಥಾವಳಗಳನ್ನು ಪರಿಣಾಮಕಾರಿಯಾಗಿ ಪ್ರಸಾರ ಮಾಡಲು ದೂರದರ್ಶನ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಡಾಕ್ವರ್ ಎ

ಕಳೆದ ಎರಡು ತಿಂಗಳನಿಂದ ಕಾರ್ಯಕ್ರಮದ ನೇರ ಪ್ರಸಾರಕ್ಷೆ ಸಿದ್ದತೆ ನಡೆಸಿದ್ದು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಗಣರಾಜ್ಯೋತ್ಸವದ ದೃಷ್ಯಗಳನ್ನು ದೇಶದ ಜನತೆಗೆ ಉಣಬಡಿಸಲು ತ್ರಮಿಸಲಾಗುತ್ತಿದೆ ಎಂದು ಟ್ವಿಟ್ ಮೂಲಕ ಮಾಹಿತಿ ನೀಡಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಇದೀಗ ಮೂರು ವರ್ಷಗಳ ಬಳಿಕ ಶ್ರೀಷ್ಮಾ ಈ ಗೌರವಕ್ಕೆ ಪಾತ್ರರಾಗಲಿದ್ದಾರೆ

ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಸಬ್ಇನ್ಸೆಪೆಕ್ಟರ್ ಬಾಬುಸಿಂಗ್ ಎಚ್ ಕಿತ್ತೂರ್ ಕಲಬುರಗಿಯ ಡಿವ್ಯೆಎಸ್ಒ ಸಂಗಪ್ಪ ಹುಲ್ಲೂರು ಹುಬ್ಬಳ್ಳಿ ನಗರದ ಎ

ಪಿ

ಹಾಗೆಯೇ ಕಾರ್ಗಿಲ್ ಸಮರದಲ್ಲಿ ಅಪ್ರತಿಮ ಶೌರ್ಯ ತೋರಿದ ಸಾಹಸ ಯೋಧರಿಗೂ ಸೇವಾ ಪದಕ ಘೋಷಿಸಲಾಗಿದೆ

ಇತ್ತೀಚಿಗೆ ನಿಧನರಾದ ಉಡುಪಿಯ ಪೇಜಾವರ ಮಠದ ವಿಶ್ವೇಶ ತೀರ್ಥ ಸ್ವಾಮೀಜಿ ಕೇಂದ್ರದ ಮಾಜಿ ಸಚವರಾದ ದಿವಂಗತ ಸುಷ್ಕಾ ಸ್ವರಾಜ್ ಅರುಣ್ ಜೇಟ್ನ ಹಾಗೂ ಜಾರ್ಜ್ ಫರ್ನಾಂಡೀಸ್ ಅವರಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ಘೋಷಿಸಲಾಗಿದೆ ಪದ್ಮಿತೀ ಪ್ರಶಸ್ತಿಗೆ ಭಾಜನರಾಗಿರುವ ಕ್ರೀಡಾ ಕ್ಷೇತ್ರದ ಎಂ

ಗಣೇಶ್ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಗಂಗಾಧರ್ ವ್ಣಾಪಾರ ಮತ್ತು ಉದ್ದಮ ವಿಜಯ್ ಸಂಕೇಶ್ವರ ಹಾಗೂ ಭರತ್ ಗೋಯೆಂಕಾ ಸಮಾಜ ಸೇವೆಯಲ್ಲಿ ತುಳು ಗೌಡ ಹರೇಕಳ ಹಾಜಬ್ಬ ಸಾಹಿತ್ಯ ಶಿಕ್ಷಣ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೆ ವಿ ಸಂಪತ್ ಕುಮಾರ್ ಮತ್ತು ವಿದುಷಿ ಕೆ

ಜಯಲಕ್ಷ್ಮಿ ಅವರು ಪದ್ಧತ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಬಾರಿಯ ಪದ್ಮ ಪ್ರಶ್ವತಿಗೆ ಆಯ್ಕೆಯಾಗಿರುವ ಎಲ್ಲರಿಗೂ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಟ್ವಿಚ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದು ಈ ಎಲ್ಲ ಗಣ್ಯರ ಸಾಧನೆ ಇತರರಿಗೂ ಸ್ವೂರ್ತಿಯಾಗಲಿ ಎಂದು ಆಶಿಸಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ಏಕಕಾಲಕ್ಕೆ ಪ್ರಸಾರವಾಗಲಿದೆ

ಪ್ರಧಾನಮಂತ್ರಿಗಳ ಮೂಲ ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ರಾಜ್ಯದ ಜನತೆಗೆ ಅದರಲ್ಲೂ ವಿಶೇಷವಾಗಿ ಯುವ ಜನರು ಮತ್ತು ರೈತರಿಗೆ ಮುಂದಿನ ದಿನಗಳಲ್ಲಿ ಲಾಭದಾಯಕವಾಗುವಂತಹ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟನಲ್ಲಿ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ಶೃಂಗಸಭೆ ಫಲಪ್ರದವಾಗಿದೆ ಎಂದು ಮುಖ್ಚಮಂತ್ರಿ ಬಿ

ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದರ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಮುಖ್ಯಮಂತ್ರಿ ಭೂ ಖರೀದಿಗೆ ಸಾಕಷ್ಟು ಅಡಚಣೆಗಳಿವೆ ಎಂಬುದಾಗಿ ಬಹಳಷ್ಟು ಉದ್ದಮಿಗಳು ಆಳಲು ತೋಡಿಕೊಂಡಿದ್ದಾರೆ ಈ ಹಿನ್ನೆಲೆ ಕೃಷಿ ಭೂಮಿ ಪರಿವರ್ತನೆ ಹಾಗು ಕೃಷಿ ಭೂಮಿ ಖರೀದಿಗೆ ಸಂಬಂಧಪಟ್ಟಂತೆ ಕಾನೂನಿಗೆ ಕೆಲ ತಿದ್ದುಪಡಿ ತರಲಾಗುವುದು ಎಂದು ಹೇಳಿದರು ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ್ಟಿ ದೇಶದ ಅಭಿವೃದ್ಧಿ ಹಾಗೂ ಜನರ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಮತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಮುಂದುವರಿಯುವಂತೆ ರಾಷ್ಟಪತಿ ಕರೆ

ದಿಲ್ಲಿಯ ರಾಜಪಥ್ದಲ್ಲಿ ಪ್ರಧಾನ ಕಾರ್ಯಕ್ರಮ ರಾಜ್ಯದ ಅನುಭವ ಮಂಟಪದ ಸ್ತಬ್ದಚಿತ್ರ ಮೆರವಣಿಗೆಯಲ್ಲಿ ಭಾಗಿ ಿ ಗಣರಾಜ್ಯೋತ್ಲವ ಹಿನ್ನೆಲೆ

ಕ್ಕೆ ಕೃಷಿ ಭೂಮಿ ಪರಿವರ್ತನೆ ಹಾಗೂ ಕೃಷಿ ಭೂಮಿ ಖರೀದಿಗೆ ಸಂಬಂಧಪಟ್ಟಂತೆ ಕಾನೂನಿಗೆ ಕೆಲ ತಿದ್ದುಪಡಿ ತರಲು ಚಿಂತನೆ ಮುಖ್ಯಮಂತ್ರಿ ಹೇಳಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು